ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ವಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ನೈಸರ್ಗಿಕ ಅನಿಲ ಬಳಕೆಯನ್ನು ಹೆಚ್ಚು ಮಾಡಲು ಸುಧಾರಣೆಗಳನ್ನು ತರುವುದಕ್ಕೆ ಅನುಮೋದನೆ ನೀಡಲಾಗಿದೆ ಸಂಮಟ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ದೇಶದಲ್ಲಿ ನೈಸರ್ಗಿಕ ಅನಿಲ ದರದಲ್ಲಿ ಪಾರದರ್ಶಕತೆ ತರಲು ಗುಣಮಟ್ಟದ ಇ ಪರಾಜು ವ್ಯವಸ್ಥೆಯನ್ನು ಜಾರಿಗೊಳಿಸಲು ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದು ತಿಳಿಸಿದರು ಕೊಲ್ಲತ್ತು ಮಟ್ರೋ ಯೋಜನೆಯ ಪೂರ್ವ ಪಶ್ಚಿಮ ಕಾರಿಡಾರ್ನ ಪರಿಷ್ಟತ ಅಂದಾಜ ಮೆಚ್ಚಕ್ಕೂ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ರೈಟ್ವೆ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದರು

ಕೊಲ್ಲತ್ತಾದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಪ್ರಯಾಣಿಕರ ಸಂಚಾರ ದಟ್ಟಣೆ ಸುಗಮಗೊಳಿಸುವುದರ ಜೊತೆಗೆ ನಗರ ಸಂಪರ್ಕ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಲು ಈ ಯೋಜನೆ ಸಪಕಾರಿಯಾಗಲಿದೆ ಎಂದು ಅವರು ಹೇಳಿದರು ಸೈಬರ್ ಸುರಕ್ಷತೆ ಕುರಿತ ಜ್ವಾನವನ್ನು ವಿನಿಮಯ ಮಾಡಿಕೊಳ್ಳುವ ಸಂಬಂಧ ಸರ್ಕಾರ ಜಪಾನ್ನೊಂದಿಗೆ ಒಡಂಬಡಿಕೆಗೆ ಸಹಿ ಪಾಕಿದೆ ಪಾಗೂ ಭಾರತೀಯ ಪ್ರಾಣಿಕಾಸ್ತ ಸಂಸ್ಥೆ ಹಾಗೂ ಕೆನಡಾದಲ್ಲಿನ ಸಂಸ್ಥೆಯೊಂದಿಗೆ ಒಡಂಬಡಿಕೆಗೂ ಸಒ ಪಾಕಲಾಗಿದೆ ಎಂದು ಅವರು ತಿಳಿಸಿದರು

ಸಂಮಟ ಸಭೆಯ ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾರ್ ಜಾವಡೇಕರ್ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತು ಪ್ರಮುಖ ವಲಯಗಳಲ್ಲಿ ಸುಧಾರಣೆಗಳು ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಮೋದಿ ಅವರು ನೀಡಿದ್ದಾರೆ ಎಂದು ಹೇಳಿದರು ಬಡವರು ಹಾಗೂ ದುರ್ಬಲ ವರ್ಗದವರ ಜೀವನಮಟ್ಟ ಸುಧಾರಣೆಗೂ ಪ್ರಧಾನಿಯವರು ಶ್ರಮಿಸಿದ್ದಾರೆ ಎಂದರು ಕೊರೋನಾ ವೈರಾಣು ವಿರುದ್ದ ಸಾರ್ವಜನಿಕರಲ್ಲಿ ಜಾಗ್ವತಿ ಮೂಡಿಸಲು ನಾಳೆಯಿಂದ ಜನಾಂದೋಲನ ನಡೆಸಲು ಸಂಪುಟ ತೀರ್ಮಾನಿಸಿದೆ ಈ ವೈರಾಣು ನಿಗ್ರಪಕ್ಷೆ ಇನ್ನೂ ಲಿಸಿಕೆ ಪಾಗೂ ದಿಷಧಿ ಲಭ್ಯವಾಗದ ಓನ್ನಲೆಯಲ್ಲಿ ಮಾಸ್ಕ್ ಧರಿಸುವುದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಮತ್ತು ಪದೇ ಪದೇ ಕೈಕೊಳೆಯುವ ಕ್ರಮಗಳಂದ ರಕ್ಷಣೆ ಪಡೆಯಬಹುದಾಗಿದೆ ಎಂದು ಜಾವಡೇಕರ್ ತಿಳಿಸಿದರು ಜನಾಂದೋಲನ ಸಂದರ್ಭದಲ್ಲಿ ಕರಪತ್ರ ಭಿಕ್ತಿಪತ್ರ ಪಾಗೂ ಸಾಮಾಜಕ ಮಾಧ್ಯಮ ಮೂಲಕವೂ ಜಾಗ್ವತಿ ಮೂಡಿಸಲಾಗುವುದು ಎಂದು ಅವರು ಪೇಳಿದರು

ಅಂದಿನಿಂದ ಇಂದಿನವರೆಗೆ ಮೋದಿ ಅವರು ದೇಶದ ಹಿತರಕ್ಷಣೆ ಕಾಪಾಡುವಲ್ಲಿ ಪಾಗೂ ಜನರ ಸೇವೆ ಮಾಡುವಲ್ಲಿ ಅವಿರತವಾಗಿ ತ್ರಮಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ನ ಕ್ಷಪಡಿಸಿದ್ದಾರೆ

ಜನ ಆಂದೋಲನ ಅಭಿಯಾನ ಅತಿ ಕಡಿಮ ವೆಚ್ಚದ್ದಾಗಿದ್ದು ಜನರ ಪಾಲ್ಗೊಳ್ಳುವಿಕೆಯಿಂದಲೇ ನಡೆಯುವ ಅಭಿಯಾನವಾಗಿದೆ ಮುನ್ನೆಚ್ಚರಿಕೆಯೊಂದಿಗೆ ಸಡಿಲಿಕೆ ಉದ್ದೇಶ ಹೊಂದಿದ್ದು ಈ ಸಂದರ್ಭದಲ್ಲಿ ಸೂಕ್ತ ನಡವಳಿಕೆ ಹೊಂದುವುದು ಅವಶ್ಯವಾಗಿದ್ದು ಮಾಸ್ಕ ಧರಿಸುವುದು ವ್ವತಿಗತ ಅಂತರ ಹೊಂದುವುದು ಪಾಗೂ ಕೈಗಳ ಸ್ವಚ್ಛತೆಯನ್ನು ಕಾಪಾಡುವುದು ಪ್ರಮುಖ ಮೂರು ಸಂದೇಶಗಳಾಗಿವೆ ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳು ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗವನ್ನು ಈ ಅಭಿಯಾನ ಹೊಂದಿದ್ದು ಎಲ್ಲ ಸಾರ್ವಜನಿಕ ವಲಯದ ಉದ್ದಿಮೆಗಳು ಖಾಸಗಿ ವಲಯದ ಕೈಗಾರಿಕೆಗಳು ಪಾಗೂ ವ್ಯವಹಾರ ಸಂಸ್ಥೆಗಳು ಪಾಲ್ಗೊಳ್ಳಲಿವೆ ಭಾರತದ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಕೋವಿಡ್ ಬಗೆಗೆ ಜಾಗೃತಿ ಮೂಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ ಕೊರೊನಾ ರೋಗಕ್ಕೆ ತುತ್ತಾಗದೆ ಸುರಕ್ಷಿತವಾಗಿರುವ ಕುರಿತಂತೆ ಒಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮೋಸ್ವರ್ಗಳನ್ನು ಕೇಂದ್ರ ಸರ್ಕಾರ ಸಿದ್ಧಪಡಿಸಿದ್ದು ಈ ಜಾಗೃತಿ ಭಿತ್ತಿಪತ್ರಗಳನ್ನು ಪ್ರಮುಖ ಪ್ರದೇಶಗಳಲ್ಲಿ ಸಂಸ್ಟೆಗಳಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಸೇರಿದಂತೆ ಎಲ್ಲೆಡೆ ಪ್ರದರ್ಶಿಸಿ ಜನರಿಗೆ ಜಾಗೃತಿ ಮೂಡಿಸಲು ಅವಕಾಶ ಕಲ್ಪಿಸಲಾಗಿದೆ ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಪ್ರಮಾಣ ಶೇಕಡ ಖರ ಗಡಿ ದಾಟದೆ

ಜಾಗತಿಕವಾಗಿ ಇದು ಅತ್ಯಂತ ಕಡಿಮೆ ಪ್ರಮಾಣವಾಗಿದೆ

ಜೈಸಂಕರ್ ಇಂದು ಟೋಕಿಯೋದಲ್ಲಿ ಜಪಾನಿನ ವಿದೇಶಾಂಗ ಸಚಿವ ತೊತಿಮಿಟ್ಟು ಮೊಟೇಗಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಉತ್ಪಾದನೆ ಕೌಶಲ್ತಗಳು ಮೂಲಸೌಕರ್ಯ ಮಾಹಿತಿ ಮತ್ತು ಸಂವಪನ ತಂತ್ರಜ್ಞಾನ ಪಾಗೂ ಆರೋಗ್ತ ಕುರಿತಂತೆ ಚರ್ಚೆ ನಡೆಸಲಾಯಿತು ಎಂದು ಭಾರತ ಜಪಾನ್ ಕಾರ್ಯತಂತ್ರ ಚರ್ಚಿಯ ನಂತರ ಜೈಶಂಕರ್ ತಿಳಿಸಿದರು ಕೋಎಡ್ ಜೇತರಿಕೆ ನಂತರ ಭಾರತ ಪಾಗೂ ಜಪಾನ್ ಎರೇಷ ಸಪಭಾಗಿತ್ವದೊಂದಿಗೆ ಮಹತ್ತರ ವ್ಯತ್ನಾಸವನ್ನು ನಿರ್ಮಿಸಬಹುದಾಗಿದೆ ಮತ್ತು ಇಂಡೋ ಫೆಸಿಫಿಕ್ನಲ್ಲಿ ಸ್ವಿರತೆ ಭದ್ರತೆ ಹಾಗೂ ಸಮ್ನದ್ದತೆ ಹೊಂದಲು ಉಭಯ ರಾಷ್ಲಗಳು ಬದ್ಗವಾಗಿರುವ ಬಗ್ಗೆ ಚರ್ಜಿಸಲಾಗಿದೆ ಎಂದು ಅವರು ಸರಣಿ ಟ್ಲೀಟ್ ಮಾಡಿದ್ಗಾರೆ ರಷ್ಲಾದ ಅಧ್ಯಕ್ಷ ವ್ವಾಡಿಮಿರ್ ಮಟನ್ ಅವರ ಹುಟ್ಲುಹಬ್ಲದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶುಭಾಷಯ ಕೋರಿದ್ದಾರೆ ಮಟನ್ ಅವರೊಂದಿಗಿನ ಸುದೀರ್ಘ ಸಂಬಂಧ ಮತ್ತು ಸ್ನೇಹವನ್ನು ಮೆಲುಕು ಪಾಕಿರುವ ಮೋದಿ ಉಭಯ ದೇಶಗಳ ನಡುವೆ ಸಂಬಂಧ ವೃದ್ಧಿಸಲು ಪುಟನ್ ಅವರ ಪಾತ್ರ ಶ್ವಾಘನೀಯ ಎಂದಿದ್ದಾರೆ

ಸಾರ್ವಜನಿಕ ಆರೋಗ್ಯ ಪರಿಸ್ಟಿತಿ ಸಪಜಸ್ಟಿತಿ ಮರಳಿದ ಕೂಡಲೇ ಭಾರತಕ್ಕೆ ಭೇಟ ನೀಡಬೇಕೆಂದು ಪ್ರಧಾನಿಯವರು ಮಟನ್ ಅವರಿಗೆ ಆಹ್ಲಾನ ನೀಡಿದ್ದಾರೆ

ಬೀಜಂಗ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿನ್ನೆ ಅಧಿಸೂಚನೆ ಹೊರಡಿಸಿದ್ದು ಈ ವಿಮಾನಗಳಲ್ಲಿ ಹಾರಾಟ ನಡೆಸಬಯಸುವ ಭಾರತೀಯ ಪ್ರಜೆಗಳು ರಾಯಭಾರಿ ಕಚೇರಿ ಅಥವಾ ಕಾನ್ನಲೇಟ್ ಕಚೇರಿಗಳಲ್ಲಿ ಹೆಸರು ನೋಂದಾಯಿಸುವಂತೆ ಸೂಚಿಸಲಾಗಿದೆ

ಎರಡೂ ಕಡೆಯ ಪ್ರಯಾಣಿಕರು ಉಭಯ ದೇಶಗಳಲ್ಲಿ ರೂಪಿಸಿರುವ ಕ್ನಾರಂಟೈನ್ ನಿಯಮಗಳನ್ನು ಪಾಲಿಸುವುದು ಅನಿವಾರ್ಯವೆಂದು ಹೇಳಲಾಗಿದೆ

ಚಿನ್ನೆನಲ್ಲಿಂದು ಪಕ್ಷದ ಸಂಚಾಲಕ ಓ ಪನ್ನೀರ್ ಸೆಲ್ಲಂ ಈ ಪ್ರಮುಖ ವಿಚಾರವನ್ನು ಪ್ರಕಟಿಸಿದರು

ಪಲವು ಸುತ್ತಿನ ಮಾರುಕತೆ ನಂತರ ವಿಹಾರದಲ್ಲಿನ ಮುಖೇಶ್ ಸಹಾನಿ ನೇತೃತ್ವದ ವಿಕಾಸಶೀಲ ಇನ್ಸಾನ್ ಪಾರ್ಟ ವಿಐಪಿ ಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಬಿಜೆಪಿ ತೀರ್ಮಾನಿಸಿದೆ ಪಾಟ್ನಾದಲ್ಲಿಂದು ನಡೆದ ಬಿಜೆಪಿ ವಿಐಪಿ ಮುಖಂಡರ ಜಂಟಿ ಪತ್ರಿಕಾಗೋಷ್ವಿಯಲ್ಲಿ ಮಾತನಾಡಿದ ಬಿಜೆಪಿಯ ರಾಜ್ಗಘಟಕದ ಅಧ್ಯಕ್ಷ ಸಂಜಯ್ ಜೈಸ್ಟಾಲ್